ಭಾರತದ ಸಹಾನುಭೂತಿ ಮತ್ತು ಸೋದರತೆ ಮೌಲ್ಯಗಳ ರಕ್ಷಣೆಗೆ ಪೌರತ್ಸ ತಿದ್ದುಪದಿ ವಿಧೇಯಕಕ್ಕೆ ಸಂಸತ್ತಿನ ಅನುಮೋದನೆ ದೊರೆತಿರುವುದು ಮಹತ್ಸದ ನಿರ್ಧಾರ ಈ ವಿಧೇಯಕದಿಂದ ಅಸ್ಪಾಂ ಜನರು ಆತಂಕಪಡಬೇಕಾಗಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭರವಸೆ

ಪೌರತ್ವ ತಿದ್ದುಪಡಿ ವಿಧೇಯಕದ ವಿರುದ್ದ ಪ್ರತಿ ಪಕ್ಷಗಳು ಜನರನ್ನು ಪ್ರಚೋದಿಸುತ್ತಿವೆ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ವಾದ್ ಜೋಷಿ ಆರೋಪ

ಜಾರ್ಖಂಡ್ ವಿಧಾನಸಭಾ ಚುನಾವಣೆ ಮೂರನೇ ಹಂತದ ಮತದಾನ ಪ್ರಗತಿಯಲ್ಲಿ

ಅಸ್ಟಾಂ ನಾಗರಿಕರ ಹಕ್ಕುಗಳು ವಿಶಿಷ್ಟತೆ ಮತ್ತು ಸುಂದರ ಸಂಸ್ಕ್ಸತಿಯನ್ನು ಯಾರೂ ಕಸಿಯಲು ಸಾಧ್ಯವಿಲ್ಲ ಎಂದು ಅವರು ತಮ್ಮ ಟ್ವಿಟ್ಚರ್ ಸಂದೇಶದಲ್ಲಿ ಭರವಸೆ ನೀಡಿದ್ದಾರೆ ಅಸ್ಪಾಂ ರಾಜ್ಯ ಪ್ರಗತಿಪಥದಲ್ಲಿ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ ಅಸ್ವಾಂ ಜನರ ರಾಜಕೀಯ ಭಾಷಿಕ ಸಾಂಸ್ಕೃತಿಕ ಮತ್ತು ಜಮೀನು ಹಕ್ಕುಗಳನ್ನು ಸಂವಿಧಾನಾತ್ಮಕವಾಗಿ ರಕ್ಷಿಸಲು ಕೇಂದ್ರ ಸರ್ಕಾರ ಸಂಪೂರ್ಣ ಬದ್ದವಾಗಿದೆ ಎಂದೂ ಸಹ ಅವರು ಹೇಳಿದ್ದಾರೆ ಪೌರತ್ನ ತಿದ್ದುಪಡಿ ವಿಧೇಯಕದ ಬಗ್ಗೆ ಇಲ್ಲಸಲ್ಲದ ಆತಂಕ ಹುಟ್ಟಿಸುವ ಮೂಲಕ ಕಾಂಗ್ರೆಸ್ ಮತ್ತು ಇತರ ವಿರೋಧ ಪಕ್ಷಗಳು ಜನರನ್ನು ಪ್ರಚೋದಿಸುತ್ತಿವೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಡಿ ಇಂದು ಆರೋಪಿಸಿದ್ದಾರೆ ಸಂಸತ್ ಭವನದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿ ಸರ್ಕಾರದ ಯಶಸ್ಪನ್ನು ಸಹಿಸಿಕೊಳ್ಳಲಾಗುತ್ತಿಲ್ಲ ಪೌರತ್ವ ತಿದ್ದುಪಡಿ ವಿಧೇಯಕದ ಉದ್ದೇಶದ ಬಗ್ಗೆ ಗೃಹ ಸಚಿವರು ಈಗಾಗಲೇ ಸ್ವಷ್ವನೆ ನೀಡಿದ್ದಾರೆ ಎಂದರು

ಅಲ್ಲದೆ ಪ್ರತಿಪಕ್ಷಗಳು ಮಸೂದೆ ಅನುಮೋದನೆ ಮಾಡದಿರಲು ಮಂಡಿಸಿದ ತಿದ್ದುಪಡಿಗಳನ್ನೂ ಸಹ ಸದನ ತಿರಸ್ಕರಿಸಿತು ಈ ಮಸೂದೆಯನ್ನು ಲೋಕಸಭೆ ಮಂಗಳವಾರ ಅನುಮೋದಿಸಿತ್ತು

ಗ್ವಹ ಸಚಿವ ಅಮಿತ್ ಷಾ ಮಸೂದೆಯನ್ನು ಮುಸ್ತಿಂ ಸಮುದಾಯದ ವಿರುದ್ದ ರೂಪಿಸಿಲ್ಲ ಅವರು ದೇಶದ ಪ್ರಜೆಗಳಾಗಿ ಎಲ್ಲ ಹಕ್ಕುಗಳನ್ನು ಅನುಭವಿಸುವುದು ಮುಂದುವರೆಯುತ್ತದೆ ಎಂದರು ಈಶಾನ್ಯ ರಾಜ್ಯಗಳ ಜನರು ಆತಂಕಪಡಬೇಕಾಗಿಲ್ಲ ಎಂದ ಅವರು ಈ ಮಸೂದೆಯಿಂದ ಅವರ ಹಿತಾಸಕ್ಕಿಗೆ ಯಾವುದೇ ಧಕ್ಕೆ ಯಾಗುವುದಿಲ್ಲ ಎನ್ಡಿಎ ಸರ್ಕಾರ ಅವರ ಸಾಂಸ್ಕ ತಿಕ ಸಾಮಾಜಿಕ ಮತ್ತು ಭಾಷಾ ವಿಭಿನ್ನತೆಯನ್ನು ಸಂರಕ್ಷಿಸಲು ಬದ್ದವಾಗಿದೆ ಎಂದು ಹೇಳಿದರು ಇದಕ್ಕೂ ಮುನ್ನ ಕಾಂಗ್ರೆಸ್ ಎಡಪಕ್ಷಗಳು ತ್ವಣಮೂಲ ಕಾಂಗ್ರೆಸ್ ಎಸ್ಪಿ ಡಿಎಂಕೆ ಬಹುಜನ ಸಮಾಜ ಪಕ್ಷ ಆರ್ಜೆಡಿ ಎನ್ಸಿಪಿ ಮತ್ತು ಟಿಆರ್ಎಸ್ ಸದಸ್ಯರು ಮಸೂದೆಯನ್ತು ಅಸಂವ್ವೆಧಾನಿಕ ಎಂದು ವಿರೋಧಿಸಿದರು ತ್ರಿಪುರಾದಲ್ಲಿ ಪೌರತ್ನ ತಿದ್ದುಪದಿ ಮಸೂದೆಯನ್ನು ವಿರೋಧಸಿ ಜಾಯಿಂಟ್ ಮೂವ್ಮೆಂಟ್ ಕರೆದಿರುವ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಿಂಪಡೆಯಲಾಗಿದೆ ತ್ರಿಪುರಾ ಮುಖ್ಯಮಂತ್ರಿ ಬಿಪ್ಲಬ್ ಕುಮಾರ್ ದೇಬ್ ಮುಷ್ಕರನಿರತ ನಾಯಕರನ್ನು ಗೃಹ ಸಚಿವ ಅಮಿತ್ ಷಾ ಅವರೊಂದಿಗೆ ಆದಷ್ಟು ಶೀಫ್ರ ಭೇಟಿ ಮಾಡಿಸುವೆನೆಂದು ಆಶ್ವಾಸನೆ ಕೊಟ್ವ ಹಿನ್ನೆಲೆಯಲ್ಲಿ ಮುಷ್ಕರವನ್ನು ಕೈಬಿಡಲಾಗಿದೆ ಮುಖ್ಯಮಂತ್ರಿ ತಮ್ಮ ವಿಧಾನಮಂಡಲದ ಸಹೋದ್ಯೋಗಿಗಳೊಂದಿಗೆ ನಿನ್ನೆ ಸಂಜೆ ಮುಷ್ಕರನಿರತ ನಾಯಕರ ಜೊತೆ ಸಮಾಲೋಚನೆ ನಡೆಸಿದರು ಅಸ್ನಾಂನ ಗುವಾಹತಿ ದಿಬ್ರೂಗಡ್ ಮತ್ತು ಜೋರ್ಹಟ್ನಲ್ಲಿ ನಾಗರಿಕರಲ್ಲಿ ಧ್ವೆರ್ಯ ಮೂಡಿಸುವ ಸಲುವಾಗಿ ಸೇನಾಪಡೆಗಳು ಧ್ವಜಪಥಸಂಚಲನ ನಡೆಸುತ್ತಿವೆ ಹಿರಿಯ ಅಧಿಕಾರಿಗಳು ಈ ಸ್ಥಳಗಳ ಕಾನೂನು ಮತ್ತು ಸುವ್ಯವಸ್ದೆಯ ಪರಿಸ್ಡಿತಿಯ ಮೇಲೆ ನಿಕಟ ನಿಗಾ ಇಟ್ವಿದ್ದಾರೆ ದಿಬ್ರೂಗಡ್ ಜಿಲ್ಲೆಯ ದುಲಿಯಾಜಾನ್ ಪೊಲೀಸ್ ಠಾಣೆಯ ಅಧಿಕಾರಿ ನಿನ್ನೆ ರಾತ್ರಿ ನಡೆದ ಗಲಭೆಗಳಲ್ಲಿ ಗಾಯಗೊಂಡಿದ್ದಾರೆ ಒಟ್ಡಾರೆ ಪರಿಸ್ಥಿತಿಯನ್ನು ನಿಯಂತ್ರಣದಲ್ಲಿಡಲು ರಾಜ್ಯ ಸರ್ಕಾರ ಮೂವರು ಹಿರಿಯ ಐಪಿಎಸ್ ಅಧಿಕಾರಿಗಳನ್ನು ಅಲ್ಲಿ ನಿಯೋಜಿಸಿದೆ ರಾಜ್ಯದೊಳಗೆ ಸಂಚರಿಸುವ ಎಲ್ಲಾ ರೈಲುಗಳ ಸೇವೆಯನ್ನು ಇಂದಿನ ಮಟ್ಟಿಗೆ ರದ್ದುಪಡಿಸಲಾಗಿದೆ ಈ ನಡುವೆ ಗುವಾಹತಿ ಮತ್ತು ಅಗರ್ತಲಾದಲ್ಲಿ ನಡೆದಿದ್ದ ರಣಜಿ ಟ್ರೋಫಿ ಕ್ರಿಕೆಟ್ ಪಂದ್ಯದ ನಾಲ್ಕನೇ ದಿನದ ಆಟವನ್ನು ಕರ್ಫ್ಯೂ ಹಿನ್ನೆಲೆಯಲ್ಲಿ ರದ್ದುಪಡಿಸಲಾಗಿದೆ ಪೌರತ್ವ ತಿದ್ದುಪಡಿ ವಿಧೇಯಕ ಕುರಿತಂತೆ ರಾಜ್ಯದಲ್ಲಿ ಪ್ರತಿಭಟನೆ ನಡೆಯುತ್ತಿದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ದೆ ಇಸ್ರೋ ತನ್ನ ಮೂರನೇ ರಾಕೆಟ್ ಉಡಾವಣಾ ವೇದಿಕೆಯನ್ನು ಕರಾವಳಿ ಸಮೀಪದ ತಮಿಳುನಾಡಿನ ತೂತುಕುದಿ ಜಿಲ್ಲೆಯ ಕುಲಶೇಖರಪಟ್ಟಣಂ ಬಳಿ ಸ್ಣಾಪಿಸಲು ಸಿದ್ದತಾ ಕಾರ್ಯ ಆರಂಭಿಸಿದೆ

ಪ್ರಸ್ತುತ ಇಸ್ರೋ ಆಂಧ್ರಪದೇಶದ ಶ್ರೀಹರಿಕೋಟಾ ಬಳಿ ಎರಡು ಉಡಾವಣಾ ವೇದಿಕೆಗಳನ್ನು ಹೊಂದಿದೆ ಭಾರತದಿಂದ ದೇಶದ ಮತ್ತು ವಿದೇಶಗಳ ಉಪಗ್ರಹಗಳ ಉಡಾವಣೆ ಸಂಖ್ಯೆ ಹೆಚ್ಚುತ್ತಿರುವುದರಿಂದ ಹೆಚ್ಚುವರಿ ಉಡಾವಣಾ ವೇದಿಕೆಗಳ ಅವಶ್ಯಕತೆ ಎದುರಾಗಿದೆ

ರಾಂಚಿ ರಾಮಗಢ್ ಹಝಾರಿಬಾಗ್ ಕೊಡೆರ್ಮಾ ಬೊಕಾರೊ ಛಾತ್ರ ಗಿರಿಧ್ ಮತ್ತು ಸರ್ಶೈಕೇಲ ಖರಸಾವನ್ ಜಿಲ್ಲೆಗಳಲ್ಲಿ ಮತದಾನ ನಡೆಯುತ್ತಿದ್ದು

ಚುನಾವಣೆಯನ್ನು ಸುಗಮವಾಗಿ ನಡೆಸಲು ಳಂಸಾವಿರ ಮತದಾನ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಎಂದರು

ತೆಲಂಗಾಣದಲ್ಲಿ ಪಶುವೈದ್ಯೆ ಮೇಲೆ ಅತ್ಯಾಚಾರ ಎಸಗಿ ಕೊಲೆಗೈದ ನಾಲ್ವರು ಆರೋಪಿಗಳನ್ನು ಎನ್ಕೌಂಟರ್ನಲ್ಲಿ ಹತ್ಯೆ ಮಾಡಿದ ಪ್ರಕರಣದ ತನಿಖೆಯನ್ನು ಸ್ವತಂತ್ರ ವಿಶೇಷ ತನಿಖಾ ತಂಡಕ್ಕೆ ವಹಿಸುವಂತೆ ಕೋರಿ ಸಲ್ಲಿಸಿರುವ ಎರಡು ಅರ್ಜಿಗಳನ್ನು ಸುಪ್ರೀಂಕೋರ್ಟ್ ಇಂದು ಪರಿಶೀಲಿಸಿತು ಮುಖ್ಯ ನ್ಯಾಯಮೂರ್ತಿ ಎಸ್

ಬೋಬ್ಡೆ ಈ ಪ್ರಕರಣದ ಬಗ್ಗೆ ತನಿಖೆ ನಡೆಸಲು ಮೂವರು ನ್ನಾಯಮೂರ್ತಿಗಳ ಆಯೋಗವನ್ನು ರಚಿಸಿದ್ದಾರೆ ಆರು ತಿಂಗಳಲ್ಲಿ ವರದಿ ಸಲ್ಲಿಸುವಂತೆ ಆಯೋಗಕ್ಕೆ ಸೂಚಿಸಲಾಗಿದೆ ಮುಖ್ಯ ನ್ಯಾಯಮೂರ್ತಿ ಎಸ್

ಬೊಬ್ಡೆ ಅವರನ್ನು ಒಳಗೊಂಡ ನ್ಯಾಯಪೀಠ ನಿನ್ನೆ ಘಟನೆಯ ಬಗ್ಗೆ ತನಿಖೆಗೆ ಸುಪ್ರೀಂಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಯನ್ನು ನೇಮಿಸುವ ಇಂಗಿತ ವ್ಯಕ್ತಪಡಿಸಿತ್ತು ವಿಚಾರಣೆ ವೇಳೆ ನ್ಯಾಯವಾದಿಗಳಾದ ಮುಕುಲ್ ರೋಹಣಗಿ ಮತ್ತು ಕೃಷ್ಣಕುಮಾರ್ಸಿಂಗ್ ತೆಲಂಗಾಣ ಸರ್ಕಾರದ ಪರವಾಗಿ ಹಾಜರಾಗಿ ಎನ್ಕೌಂಟರ್ ಪ್ರಕರಣಗಳಲ್ಲಿ ಸುಪ್ರೀಂಕೋರ್ಟ್ ಸೂಚಿಸಿರುವ ಮಾರ್ಗಸೂಚಿಗಳಂತೆ ಸರ್ಕಾರ ಈಗಾಗಲೇ ತನಿಖೆ ನಡೆಸುತ್ತಿದೆ ಪ್ರಕರಣದ ತನಿಖೆಯನ್ನು ರಾಜ್ಯ ಸಿಐಡಿಗೆ ವಹಿಸಲಾಗಿದೆ ಎಂದು ನ್ಯಾಯಪೀಠಕ್ಕೆ ವಿವರಿಸಿದರು ಆಂಧ್ರಪ್ರದೇಶ ಸರ್ಕಾರ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ರಕ್ಷಣೆ ಒದಗಿಸಲು ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡಿದೆ

ಎಸ್ ಜಗನ್ ಮೋಹನ್ ರೆಡ್ಡಿ ನೇತೃತ್ವದಲ್ಲಿ ನಿನ್ನೆ ನಡೆದ ಸಂಪುಟ ಸಭೆಯಲ್ಲಿ ಅನುಮೋದನೆ ನೀಡಲಾಯಿತು ದಿಶಾ ಕಾಯ್ಲೆಯ ಕರಡು ಪ್ರತಿ ಮಹಿಳೆಯರ ವಿರುದ್ದದ ಅಮಾನವೀಯ ಅಪರಾಧ ಪ್ರಕರಣಗಳ ದೋಷಿಗಳಿಗೆ ಮರಣದಂಡನೆ ಶಿಕ್ಷೆ ಸೇರಿದಂತೆ ಅತ್ಯಂತ ಕರಿಣ ಶಿಕ್ಷೆ ವಿಧಿಸುವ ಪ್ರಸ್ತಾವವನ್ನು ಹೊಂದಿದೆ ದೇಶದ ಆರ್ಥಿಕ ಪರಿಸ್ಥಿತಿ ಅಷ್ಷೇನು ಉತ್ತಮವಾಗಿಲ್ಲ ಹಾಗೂ ಕೇಂದ್ರದಿಂದ ಅನುದಾನಗಳ ಬಿದುಗಡೆ ವಿಳಂಬವಾಗಿದೆ ಎನ್ನುವ ಕಾರಣ ನೀಡಿ ತೆಲಂಗಾಣ ಸರ್ಕಾರ ಎಲ್ಲಾ ಇಲಾಖೆಗಳಲ್ಲಿ ಉಳಿತಾಯ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು ನಿರ್ಧರಿಸಿ ನಿನ್ನೆ ನಡೆದ ರಾಜ್ಯ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಕೈಗೊಂಡು ಕೇಂದ್ರದಿಂದ ಬರಬೇಕಾಗಿರುವ ಅನುದಾನಗಳನ್ನು ಪಡೆಯಲು ಎಲ್ಲಾ ಪ್ರಯತ್ನ ನಡೆಸಲು ನಿರ್ಧರಿಸಲಾಯಿತು ಮತ್ತು ಅಭಿವೃದ್ದಿ ಹಾಗೂ ಕಲ್ಯಾಣ ಯೋಜನೆಗಳ ಪರಿಣಾಮಕಾರಿ ಅನುಷ್ಣಾನಕ್ಕಾಗಿ ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಳ್ಳಬೇಕೆಂದು ಸಚಿವರು ಹಾಗೂ ಅಧಿಕಾರಿಗಳಿಗೆ ಸೂಚಿಸಲಾಯಿತು ಬ್ರಿಟನ್ನಲ್ಲಿ ನೂತನ ಸಂಸತ್ತಿನ ಆಯ್ಕೆಗಾಗಿ ಸಾರ್ವತ್ರಿಕ ಚುನಾವಣೆಯ ಮತದಾನ ಆರಂಭವಾಗಿದೆ

ಐರೋಪ್ನ ಒಕ್ಕೂ ಟದಿಂದ ಬ್ರಿಟನ್ ನಿರ್ಗಮನ ವಿಷಯವೇ ಈ ಬಾರಿ ಚುನಾವಣಾ ಪ್ರಚಾರದ ಪ್ರಮುಖ ವಿಚಾರವಾಗಿದೆ